ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿವರ ನೀಡಿದ ಕೇಂದ್ರ ವಾಣಿಜ್ಞ ಸಚಿವ ಪಿಯೂಷ್ ಗೋಯಲ್ ದೇಶದ ರೈತರು ಸಣ್ಣ ಮತ್ತು ಮಧ್ಣಮ ಪ್ರಮಾಣದ ಉದ್ದಿಮೆದಾರರ ಹಿತಾರಕ್ಷಣೆಗಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕದೇ ಇರಲು ನಿರ್ಧರಿಸಿದ್ದಾರೆ ಸದಸ್ತ ರಾಷ್ಟಗಳ ಎದುರು ಭಾರತ ಪ್ರಬಲವಾಗಿ ತನ್ನ ನಿಲುವು ಪ್ರಸ್ತುತಪಡಿಸಿದ್ದು ರಾಷ್ಷೀಯ ಹಿತಾಸಕ್ತಿಯೊಂದಿಗೆ ಯಾವುದೇ ರಾಜೀ ಇಲ್ಲ ಎಂದು ಸ್ಪಷ್ಪಪಡಿಸಿದೆ ಇದೊಂದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಅವರು ತಿಳಿಸಿದರು ಸಮತೋಲಿತ ವ್ಣಾಪಾರ ಕೊರತೆ ಭಾರತೀಯ ಸರಕು ಮತ್ತು ಸೇವೆಗಳಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಹಾಗೂ ಅಸಮತೋಲಿತ ವ್ಣಾಪಾರ ವ್ಣವಸ್ಥೆಯಿಂದ ದೇಶೀಯ ಕೈಗಾರಿಕೆಗಳ ರಕ್ಷಣೆ ಈ ಮೂರು ಅಂಶಗಳು ಭಾರತದ ಪ್ರಮುಖ ಬೇಡಿಕೆಯಾಗಿದ್ದವು

ದೇಶಿಯ ಮಾರುಕಟ್ನೆಯನ್ನು ಇತರ ರಾಷ್ಪಗಳ ಸರಕುಗಳಿಗೆ ಮುಕ್ತವಾಗಿಸಲು ಭಾರತ ವಿರೋಧಿಸಿದೆ ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಆರ್ಸಿಇಪಿ ಕುರಿತ ಮಾತುಕತೆ ಆರಂಭವಾಗಿತ್ತು ಆ ಅವಧಿಯಲ್ಲಿ ಕೈಗೊಂಡ ನಿರ್ಧಾರಗಳು ದೇಶೀಯ ಮಾರುಕಟ್ಟೆಗಳಿಗೆ ಮಾರಕವಾಗಿದ್ದವು ಎಂದು ಸಚಿವರು ಟೀಕಿಸಿದರು

ಇದು ದೇಶೀಯ ವ್ಯಾಪಾರಕ್ಕೆ ಮಾರಕವಾಗಿತ್ತು ಎಂದು ಅವರು ಆರೋಪಿಸಿದರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದಲ್ಲಿ ನಡೆದಿದ್ದ ಶ್ರಮಾದಗಳನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸರಿಪಡಿಸುತ್ತಿದೆ ದೇಶದ ಆರ್ಥಿಕ ಪರಿಸ್ವಿತಿ ಅಭಿವೃದ್ದಿಪಡಿಸಲು ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಭಾರತ ಯಾವುದೇ ವ್ಯಾಪಾರ ಒಪ್ಪಂದಗಳನ್ನು ಗಡಿಬಿಡಿಯಿಂದ ಅಂತಿಮಗೊಳಿಸುವುದಿಲ್ಲ ರಾಷ್ಷೀಯ ಹಿತಾಸಕ್ತಿ ರಕ್ಷಣೆ ಸರ್ಕಾರದ ಪರಮ ಆದ್ಲತೆಯಾಗಿದೆ ಜಪಾನ್ ದಕ್ಷಿಣ ಕೊರಿಯಾ ಹಾಗೂ ಆಸಿಯಾನ್ ರಾಷ್ಟಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಸಹ ಪರಾಮರ್ತಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಇದರಿಂದ ರೈತರು ಮತ್ತು ಸಕ್ಕರೆ ಕೈಗಾರಿಕೆಗಳಿಗೆ ಲಾಭವಾಗಲಿದೆ ಆದರೆ ಈ ನಿರ್ಧಾರದಿಂದ ಮಾಲಿನ್ಹ ನಿಯಂತ್ರಣಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಹಲವು ಉತ್ತೇಜನ ಕ್ರಮಗಳಿಂದಾಗಿ ಸಕ್ಕರೆ ಕೈಗಾರಿಕೆಗಳು ಬಿ ಮೊಲಾಸು್ನಿಂದ ಎಥನಾಲ್ ಉತ್ಪಾದನೆಗೆ ಮುಂದಾಗುವ ನಿರೀಕ್ಷೆ ಇದೆ ಸಕ್ಕರೆ ಕೈಗಾರಿಕೆಗಳಗೆ ಈ ಮುನ್ನವೇ ಪರಿಸರ ಮಂಡಳಿಗಳಿಂದ ಪರವಾನಗಿ ನೀಡಲಾಗಿರುವುದರಿಂದ ಎಥನಾಲ್ ಉತ್ಪಾದನೆಗೆ ಮತ್ತೊಮ್ನೆ ಅನುಮತಿ ಪಡೆಯುವ ಅಗತ್ಲವಿಲ್ಲ ಎಂದು ಸರ್ಕಾರ ತಿಳಿಸಿದೆ

ಸಮಾವೇಶದ ನೇಪಥ್ಣದಲ್ಲಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಬಾಂಗ್ಲಾದೇಶದ ವಾರ್ತಾ ಮತ್ತು ಪ್ರಸಾರ ಸಚಿವ ಹಸನ್ ಮಹಮೂದ್ ಅವರನ್ನು ಭೇಟಿಯಾಗಲಿದ್ದಾರೆ ಅಲ್ಲದೇ ವಂಗಬಂಧು ಸ್ಮಾರಕ ವಸ್ತು ಸಂಗ್ರಹಾಲಯಕ್ಕೆ ಭೇಟ ನೀಡಲಿದ್ದಾರೆ

ಪಶ್ಚಿಮ ಭಾರತದ ಕೆಲವು ಪ್ರದೇಶಗಳಲ್ಲಿ ಚಂಡಮಾರುತದಿಂದ ಉಂಟಾಗಿರುವ ಪರಿಸ್ಥಿತಿಯ ಬಗ್ಗೆಯೂ ಪರಾಮರ್ಶಿಸಲಾಯಿತು ಬಳಿಕ ಸಚಿವ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ರಾಷ್ಷೀಯ ರಾಜಧಾನಿ ಪ್ರದೇಶದಲ್ಲಿ ವಾಯು ಮಾಲಿನ್ನ ನಿಯಂತ್ರಣದ ವ್ಯವಸ್ಥೆಯ ಪ್ರಗತಿಯನ್ನು ಪರಿಶೀಲಿಸಿದರು ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಕೂಳೆಯನ್ನು ಸುಡುವ ಪ್ರಕರಣಗಳ ಇನ್ನೂ ಮುಂದುವರೆದಿದ್ದು ಇದರ ಬಗ್ಗೆ ಹೆಚ್ಚನ ತ್ರಮ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಗಮನ ನೀಡಲಾಯಿತು ಎರಡೂ ರಾಜ್ಲಗಳಲ್ಲಿ ಹೆಚ್ಚಿನ ಉಸ್ತುವಾರಿ ತಂಡಗಳನ್ನು ನಿಯೋಜಿಸಿದ್ದು ನಿಯಮ ಉಲ್ಲಂಘಿಸಿದವರಿಗೆ ಸೂಕ್ತ ದಂಡ ವಿಧಿಸಲು ಸೂಚಿಸಲಾಗಿದೆ ಭವಿಷ್ಣದಲ್ಲಿ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಸನ್ನದ್ದರಾಗಿರುವಂತೆ ಆ ರಾಜ್ಯಗಳಿಗೆ ಸೂಚಿಸಲಾಗಿದೆ ಪರಿಸ್ಥಿತಿಯನ್ನು ನಿಭಾಯಿಸಲು ವಿವಿಧ ಸಂಸ್ಥೆಗಳ ಸಹಕಾರದ ಅವಶ್ವಕತೆಯ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಮಧ್ಯೆ ಮಾಲಿನ್ಯ ಕುರಿತು ದೆಹಲಿ ಪಂಜಾಬ್ ಪರಿಯಾಣ ಮತ್ತು ಉತ್ತರ ಪ್ರದೇಶದ ಮುಖ್ಯ ಕಾರ್ಯದಶಿಗಳಿಗೆ ಸುಪ್ರೀಂ ಕೋರ್ಟ್ ಸಮನ್ ಜಾರಿಗೊಳಿಸಿದೆ ಪ್ರತಿ ವರ್ಷ ಈ ಪ್ರದೇಶಗಳಲ್ಲಿ ವಾಯು ಮಾಲಿನ್ನ ಅಧಿಕವಾಗುತ್ತದೆ ದೆಹಲಿ ಸರ್ಕಾರ ಸ್ವಳೀಯ ಸಂಸ್ವೆಗಳು ಹಾಗೂ ಇತರ ರಾಜ್ಯ ಸರ್ಕಾರಗಳು ತಮ್ಮ ಕರ್ತವ್ಚವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುತ್ತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ತ್ನಾಜ್ಞವನ್ನು ಸುಡುವ ಸ್ವಳಗಳನ್ನು ಗುರುತಿಸಲು ಅಧಿಕಾರಿಗಳಿಗೆ ಸಹಾಯ ಮಾಡಲು ಡ್ರೋಣ್ಗಳನ್ನು ಬಳಸುವಂತೆ ಹಬಿರು ನ್ವಾಯಮಂಡಳಿ ಸೂಚಿಸಿದೆ ತಜ್ಞರ ಸಹಾಯದಿಂದ ಸದೃಢ ಕಾರ್ಯ ಯೋಜನೆಯನ್ನು ರೂಪಿಸುವ ಅಗತ್ತವಿದೆ ಎಂದು ನ್ಯಾಯಮಂಡಳಿ ತಿಳಿಸಿದೆ ಬ್ಯಾತ ಕೃಷಿ ವಿಜ್ಞಾನಿ ಡಾ ಎಂ ಎಸ್ ಸ್ವಾಮಿನಾಥನ್ ಕೂಳೆಯನ್ನು ಸುಡುವ ಸಮಸ್ನೆಯನ್ನು ನಿಭಾಯಿಸಲು ಜೈವಿಕ ಉದ್ಗಾನಗಳನ್ನು ನಿರ್ಮಿಸುವಂತೆ ಸಲಹೆ ನೀಡಿದ್ದಾರೆ ಇತರ ರಾಷ್ಸಗಳಿಂದ ಈರುಳ್ಳಯ ಆಮದು ಮತ್ತು ಪೂರ್ಲೆಕೆ ಪ್ರಕ್ರಿಯೆಯನ್ನು ಸರಳಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಸಮನ್ವಯ ಕೇಂದ್ರವಾಗಿ ಕಾರ್ಯ ನಿರ್ವಹಿಸಲಿದೆ ಭಾರತಕ್ಷೆ ಈರುಳ್ಳ ಪೂರೈಸುವಂತೆ ಅಫ್ರಾನಿಸ್ತಾನ ಈಜಿಪ್ಟ್ ಟರ್ಕಿ ಮತ್ತು ಇರಾನ್ ದೇಶಗಳಿಗೆ ಮನವಿ ಸಲ್ಲಿಸಲಾಗಿದೆ ದೇಶದಲ್ಲಿ ಈರುಳ್ಳ ಲಭ್ಞತೆ ಮತ್ತು ದರ ಪರಿಶೀಲನೆ ನಡೆಸಿದ ಅಂತರ ಸಚಿವಾಲಯ ಸಮಿತಿ ಈ ನಿರ್ಧಾರ ಕ್ಲೆಗೊಂಡಿದೆ ಗ್ರಾಹಕ ವ್ಲವಹಾರಗಳ ಕಾರ್ಯದರ್ಶಿ ಅವಿನಾಶ್ ಕುಮಾರ್ ಶ್ರೀವಾತ್ವವ ಅವರು ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಭಾರಿ ಮಳೆ ಮತ್ತು ಎರಡು ಚಂಡಮಾರುತಗಳ ಕಾರಣದಿಂದ ದೇಶಿಯ ಮಾರುಕಟ್ಟೆಗೆ ಈರುಳ್ಳಿ ಪೂರ್ನೆಕೆಗೆ ಅಡಚಣೆ ಉಂಟಾಗಿದ್ದು ಮುಂದಿನ ದಿನಗಳಲ್ಲಿ ಸರಬರಾಜು ಉತ್ತಮವಾಗಲಿದೆ ಎಂದು ವರದಿ ತಿಳಿಸಿದೆ ಕರ್ನಾಟಕ ಮತ್ತು ರಾಜಸ್ತಾನದಲ್ಲಿನ ಮಾರುಕಟ್ಟೆಗಳಗೆ ಈರುಳ್ಳಿ ಪೂರೈಕೆ ಪರಿಶೀಲನೆ ಹಾಗೂ ಸರಬರಾಜು ಉತ್ತಮ ಪಡಿಸುವ ನಿಟ್ಟನಲ್ಲಿ ಎರಡು ಅಂತರ ಸಚಿವಾಲಯ ತಂಡಗಳನ್ನು ನಿಯೋಜಿಸಲಾಗಿದೆ

ಮುಂದಿನ ಎರಡು ದಿನಗಳಲ್ಲಿ ಸೌರಾಷ್ಷ ಮತ್ತು ಗುಜರಾತ್ ಭಾಗದಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಂಭವವಿದೆ ಈ ಮಧ್ಲೆ ಬಂಗಾಳಕೊಳ್ಳಿನ ವಾಯುಭಾರ ಕುಸಿತ ಪಶ್ಚಿಮದತ್ತ ಸಾಗಿದ್ದು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ರೈಲ್ವೇ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ನೇತೃತ್ವದಲ್ಲಿ ದೆಂಗಳೂರಿನಲ್ಲಿ ನಡೆದ ರ್ನೆಲ್ಲೇ ಯೋಜನೆ ಕುರಿತ ಉನ್ನತ ಮಟ್ಲದ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ

ಈಗಾಗಲೇ ಮಂಜೂರಾತಿ ಪಡೆದಿರುವ ಯೋಜನೆಗಳನ್ನು ಆದ್ಲತೆಯ ಮೇರೆಗೆ ಪೂರ್ಣಗೊಳಿಸುವಂತೆ ರೈಲ್ವೇ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಇದರಿಂದ ಭೂಕುಸಿತ ಮತ್ತು ಹಿಮಪಾತ ಸಾಧ್ಯತೆ ಇದ್ದು